ಆಗ್ರಾ ಮೆಟ್ರೋ ಯೋಜನೆಯ ನಿರ್ಮಾಣ ಕಾಮಗಾರಿಗೆ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಡಿಯೋ ಕಾನ್ವರೆನ್ಸ್ ಮೂಲಕ ಚಾಲನೆ

ರೈತರ ಹಿತ ಕಾಪಾಡಲು ಕೇಂದ್ರ ಸರ್ಕಾರ ಬದ್ದ ಕೇಂದ್ರ ಕ್ಬಡಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಪುನರುಚ್ಲಾರ

ಇದು ಐತಿಹಾಸಿಕ ನಗರವಾದ ಆಗ್ರಾಗೆ ಪರಿಸರ ಸ್ನೇಹಿ ಸಾಮೂಹಿಕ ತ್ವರಿತ ಸಾರಿಗೆ ವ್ಯವಸ್ಥೆಯನ್ನು ಒದಗಿಸುತ್ತದೆ

ರೈತರ ಹಿತ ಕಾಪಾಡಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಕೃಷಿ ಸಚಿವ ನರೇಂದ್ರಸಿಂಗ್ ತೋಮರ್ ಮತ್ತೊಮ್ಮೆ ಪುನರುಭ್ವರಿಸಿದ್ದಾರೆ

ರೈತ ಸಂಘಟನೆಗಳಿಗೆ ಕನಿಷ್ಣ ಬೆಂಬಲ ಬೆಲೆ ವ್ಯವಸ್ಥೆ ಮುಂದುವರೆಯಲಿದೆ ರೈತ ನಾಯಕರ ಕಳವಳಗಳ ನಿವಾರಣೆಗೆ ಸಾಧ್ಯವಿರುವ ಪರಿಹಾರದ ಬಗ್ಗೆಯೂ ಸರ್ಕಾರ ಕಾರ್ಯೋನ್ಮುಖವಾಗಿದೆ ಎಂದು ತೋಮರ್ ಹೇಳಿದ್ದಾರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಎಪಿಎಂಸಿ ಮಂಡಿಗಳ ಬಲವರ್ಧನೆಗೆ ಮತ್ತು ಉದ್ದೇಶಿತ ಖಾಸಗಿ ಮಾರುಕಟ್ಟೆಯೊಂದಿಗೆ ಸಮಸ್ವರ್ಧೆಗೆ ಕೈಗೊಳ್ಳಬಹುದಾದ ಕ್ರಮಗಳ ಕುರಿತು ಸರ್ಕಾರ ಚಿಂತನೆ ನಡೆಸಿದೆ ಎಂದ ಅವರು ರೈತರ ಪ್ರತಿಭಟನೆ ಶೀಫ್ರವೇ ಕೊನೆಗೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಆಯುಷ್ ಉತ್ಪನ್ನಗಳ ರಫ್ತು ಪ್ರಮಾಣ ಹೆಚ್ಚಿಸಲು ರಫ್ತು ಉತ್ತೇಜನಾ ಮಂಡಳಿ ಸ್ಥಾಪಿಸಲು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಮತ್ತು ಆಯುಷ್ ಸಚಿವಾಲಯ ನಿರ್ಧರಿಸಿವೆ ವಾಣಿಜ್ಯ ಮತ್ತು ಕ್ವೆಗಾರಿಕಾ ಖಾತೆ ಸಚಿವ ಪಿಯೂಷ್ ಗೋಯಲ್ ಮತ್ತು ಆಯುಷ್ ಸಚಿವ ಶ್ರೀಪಾದ್ ಯಸ್ಪೋ ನಾಯಕ್ ಜಂಟಿ ಸಮಾಲೋಚನೆ ನಡೆಸಿದ ನಂತರ ಈ ನಿರ್ಧಾರಕ್ಕೆ ಬರಲಾಗಿದೆ ಗುಣಮಟ್ಟ ಕಾಯ್ದುಕೊಂದು ಸ್ಪರ್ಧಾತ್ಮಕ ಬೆಲೆಯಲ್ಲಿ ಆಯುಷ್ ಉತ್ಪನ್ನಗಳ ರಫ್ತಿಗೆ ಆಯುಷ್ ವಲಯ ಒಟ್ಟಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಇದೇ ವೇಳೆ ಒಮ್ಮತದ ಅಭಿಪ್ರಾಯ ಮೂಡಿಬಂದಿತು ಅಸ್ಟಾಂನಲ್ಲಿ ಇಂದು ಬೋಡೊಲ್ಯಾಂಡ್ ಟೆರಿಟೊರಿಯಲ್ ಕೌನ್ಸಿಲ್ ನ ಮೊದಲ ಹಂತಕ್ಕೆ ಮತೆದಾನ ನಡೆಯಲಿದೆ

ಕೇಂದ್ರ ಗ್ಬಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಶುತೋಶ್ ಅಗ್ನಿಹೋತಿ ನೇತ್ಪತ್ತದ ಕೇಂದ್ರ ತಂದ ತಮಿಳುನಾದು ಪ್ರವಾಸದ ಎರಡನೇ ದಿನವಾದ ಇಂದು ನಿವಾರ್ ಚಂಡಮಾರುತ ಬಾಧಿತ ತಮಿಳುನಾದು ಮತ್ತು ಪುದುಚೇರಿ ಪ್ರದೇಶಗಳಿಗೆ ಭೇಟಿ ನೀಡಲಿದೆ ಎಂಟು ಪ್ರಮುಖ ಇಲಾಖೆಗಳ ಪ್ರತಿನಿಧಿಗಳನ್ನು ಒಳಗೊಂಡಿರುವ ಕೇಂದ ತಂಡ ನಿವಾರ್ ಚಂಡಮಾರುತದಿಂದ ಉಂಟಾಗಿರುವ ಹಾನಿಯ ಕುರಿತು ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಲಿದೆ

ಕೊರೋನಾ ಸೋಂಕು ನಿಯಂತ್ರಣ ಕ್ರಮಗಳೊಂದಿಗೆ ಕಲಾಪ ನಡೆಸಲು ವಿಧಾನಸಭೆ ಹಾಗೂ ವಿಧಾನಪರಿಷತ್ ಸಚಿವಾಲಯಗಳು ಎಲ್ಲಾ ಸಿದ್ದತೆ ನಡೆಸಿವೆ

ಆಡಳಿತ ಪಕ್ಷ ಹಾಗೂ ಪ್ರತಿ ಪಕ್ಷಗಳು ತಂತ ಪ್ರತಿತಂತ ನಡೆಸಲು ಸಜ್ನುಗೊಂಡಿವೆ ವಿಧಾನಸಭಾಧ್ಯಕ್ಷ ವಿಶ್ಲೇಶ್ಲರ ಹೆಗೆಡೆ ಕಾಗೇರಿ ವಿಧಾನಸೌಧದಲ್ಲಿ ಅಧಿವೇಶನದ ಪೂರ್ವ ಸಿದ್ದತೆ ಪರಿಶೀಲಿಸಿದರು ಕೊರೋನಾ ಸೋಂಕು ಹರಡದಂತೆ ತಡೆಯಲು ಮುಂಜಾಗ್ರತಾ ಕ್ರಮವಾಗಿ ವಿಧಾನಸಭೆ ಮೊಗಸಾಲೆಗೆ ಶಾಸಕರನ್ನು ಹೊರತುಪದಿಸಿ ಉಳಿದವರಿಗೆ ಪ್ರವೇಶ ನಿರ್ಬಂಧಿಸಲಾಗಿದೆ ವಿಧಾನಸಭೆಯಲ್ಲಿ ಪರಸ್ಪರ ಅಂತರ ಕಾಯ್ಲುಕೊಳ್ಳಲು ಶಾಸಕರ ಆಸನಗಳ ನಡುವೆ ಫೈಬರ್ ವಿಭಜಕಗಳನ್ನು ಅಳವದಿಸಲಾಗಿದೆ ಕಲಾಪಕ್ಕೆ ಹಾಜರಾಗುವ ಮುನ್ನ ಪ್ರತಿಯೊಬ್ಬರು ಥರ್ಮಲ್ ಸ್ಕ್ರೀನಿಂಗ್ಗೆ ಒಳಪಡುವುದು ಕಡ್ಲಾಯವಾಗಿದೆ ಬೆಂಗಳೂರಿನಲ್ಲಿ ನಿನ್ನೆ ಕಾಂಗ್ರೆಸ್ ಶಾಸಕಾಂಗ ನಾಯಕ ಸಿದ್ದರಾಮಯ್ಯ ನೇತ್ವತ್ವದಲ್ಲಿ ಕಾಂಗ್ರೆಸ್ ಶಾಸಕರ ಸಭೆ ನಡೆಯಿತು ಅಧಿವೇಶನದಲ್ಲಿ ಚರ್ಚೆಗೆ ಕೈಗೆತ್ತಿಕೊಳ್ಳಬೇಕಾದ ವಿಷಯಗಳು ಅನುಸರಿಸಬೇಕಾದ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆ ನಡೆಸಲಾಗಿದೆ ಸಭೆಯಲ್ಲಿ ವಿಧಾನಪರಿಷತ್ ಪ್ರತಿಪಕ್ಷ ನಾಯಕ ಎಸ್

ಪಾಟೀಲ್ ಕೆಪಿಸಿಸಿ ಅಧ್ಯಕ್ಷ ದಿ

ಶಿವಕುಮಾರ್ ಮತ್ತಿತರ ಮುಖಂಡರು ಉಪಸ್ಡಿತರಿದ್ದರು ರಾಜ್ಯದ ಪ್ರವಾಹ ಪರಿಸ್ಥಿತಿ ವಿದ್ಯುತ್ ದರ ಏರಿಕೆ ಮೊದಲಾದ ಜ್ಲಲಂತ ಸಮಸ್ಯೆಗಳನ್ನು ಸದನದಲ್ಲಿ ಪ್ರಸ್ತಾಪಿಸಿ ಪರಿಹಾರ ಕಂಡುಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ ತಮಿಳುನಾಡಿಲ್ಲಿ ಇಂದಿನಿಂದ ಅಂತಿಮ ವರ್ಷದ ಪದವಿ ತರಗತಿಗಳು ಆರಂಭವಾಗಲಿದೆ ವಿದ್ಯಾರ್ಥಿಗಳು ಆನ್ಲ್ವೆನ್ ಅಥವಾ ಆಫ್ಲ್ವೆನ್ ತರಗತಿಗಳನ್ನು ಆಯ್ಲೆ ಮಾಡಲು ಅನುಮತಿ ನೀಡಲಾಗಿದೆ

ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇಂದು ಜಿಲ್ಲಾ ಅಭಿವೃದ್ದಿ ಕೌನ್ಸಿಲ್ ನ ನಾಲ್ಕನೇ ಹಂತಕ್ಕೆಚುನಾವಣೆ ನಡೆಯುತ್ತಿದೆ